ಕ್ಷಿಪ್ರ ಅಭಿವ್ನಧಿಯ ಪಥದಲ್ಲಿ ತಮ್ಮ ದೇಶವನ್ನು ಕೊಂಡೊಯ್ಲಲು ಭಾರತ ಸಂಪೂರ್ಣ ಸಹಕಾರ ನೀಡಲಿದೆ ಎಂದು ಪ್ರಧಾನಿ ಮೋದಿ ಶ್ರೀಲಂಕಾ ಅಧ್ಯಕ್ಷರಿಗೆ ಭರವಸೆ ನೀಡಿದರು ರಾಜಪಕ್ಸ ಅವರೊಂದಿಗಿನ ಸಭೆ ಸಂಪೂರ್ಣ ಫಲಪ್ರದ ಎಂದು ಬಣ್ಣಿಸಿರುವ ಪ್ರಧಾನ ಮಂತ್ರಿ ಕೇವಲ ಬಲಿಷ್ಟ ಮತ್ತು ಸಮೃದ್ದ ಶ್ರೀಲಂಕಾ ಮಾತ್ರವೇ ಭಾರತದ ಹಿತಾಸಕ್ತಿಯಲ್ಲ ಆದರೆ ಸಂಪೂರ್ಣ ಭಾರತೀಯ ಸಾಗರ ಪ್ರದೇಶದ ಹಿತಾಸಕ್ತಿಯೂ ಇದರಲ್ಲಿದೆ ಎಂದರು ಭಯೋತ್ಪಾದಕತೆಯನ್ನು ಪತ್ತಿಕ್ಕಲು ಪರಸ್ವರ ಸಹಕಾರ ಬಲವರ್ಧನೆ ವಿಷಯ ಕೂಡಾ ವಿವರವಾಗಿ ಚರ್ಚಿಸಲಾಯಿತು ಎಂದು ಹೇಳಿದರು ಭಯೋತ್ಪಾದನೆ ಪತ್ತಿಕ್ಕುವ ಕುರಿತು ಶ್ರೀಲಂಕಾದ ಪೊಲೀಸ್ ಅಧಿಕಾರಿಗಳು ಭಾರತದ ಪ್ರಮುಖ ಸಂಸ್ಟೆಗಳಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ ಎಂದು ಮೋದಿ ಹೇಳಿದರು ನೆರೆ ರಾಷ್ಷ ಮೊದಲು ಎಂಬ ನೀತಿಯ ಅಡಿಯಲ್ಲಿ ಭಾರತ ಶ್ರೀಲಂಕಾದೊಂದಿಗಿನ ತನ್ನ ಬಾಂಧವ್ಯಗಳಿಗೆ ಪ್ರಾಧಾನ್ಯತೆ ನೀಡುತ್ತದೆ ಎಂದು ಪ್ರಧಾನಿ ಹೇಳಿದರು ಸಮಾನತೆ ನ್ಯಾಯ ಶಾಂತಿ ಮತ್ತು ಗೌರವಕ್ಕಾಗಿ ತಮಿಳರ ಆಕಾಂಕ್ಷೆಗಳನ್ನು ಪೂರೈಸುವುದರಲ್ಲಿ ಸಾಮರಸ್ಕದ ಪ್ರಕ್ರಿಯೆಯನ್ನು ಶ್ರೀಲಂಕಾ ಮುಂದುವರಿಸಿಕೊಂಡು ಹೋಗುವ ತಮ್ಮ ಭರವಸೆಯನ್ನು ಪ್ರಧಾನಿ ವ್ಯಕ್ತಪಡಿಸಿದರು ಚರ್ಚೆಗಳನ್ನು ಸೌಹಾರ್ದಯುತ ಎಂದು ಬಣ್ಣೆಸಿರುವ ಶ್ರೀಲಂಕಾ ಅಧ್ಯಕ್ಷ ಗೋಟಬಾಯ ರಾಜಪಕ್ಷ ಅವರು ತಮ್ಮ ಹೇಳಿಕೆಯಲ್ಲಿ ಚರ್ಚೆಯ ಪ್ರಮುಖ ವಿಷಯ ಭದ್ರತಾ ಸಹಕಾರ ಕುರಿತಾಗಿತ್ತು ಎಂದು ಹೇಳಿದ್ದಾರೆ ಮೀನುಗಾರರ ಕುರಿತ ವಿಷಯವನ್ನು ದೀರ್ಘವಾಗಿ ಚರ್ಚಿಸಲಾಯಿತು ಮತ್ತು ತಮ್ಮ ವಶದಲ್ಲಿರುವ ಭಾರತೀಯ ದೋಣಿಗಳನ್ನು ಬಿಡುಗಡೆ ಮಾಡಲು ಶ್ರೀಲಂಕಾ ಸರ್ಕಾರ ಕ್ರಮ ಕೈಗೊಳ್ಳುವುದಾಗಿ ಅವರು ಹೇಳಿದರು ತಮ್ಮ ದೇಶದೊಂದಿಗೆ ಭಾರತ ದ್ವಿಪಕ್ಷೀಯ ಬಾಂಧವ್ಯಗಳನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ತಾವು ಪ್ರಯತ್ನ ಪಡುವುದಾಗಿ ಗೋಟಬಾಯ ಹೇಳಿದರು ಭದ್ರತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಭಾರತ ಮತ್ತು ಶ್ರೀಲಂಕಾ ದೇಶಗಳೆರಡೂ ಒಟ್ಟಾಗಿ ಕಾರ್ಯ ನಿರ್ವಹಿಸಬೇಕಾದ ಅಗತ್ಯವಿದೆ ಎಂದರು ಭಾರತ ಸೇನೆ ಹಾಗೂ ಶ್ರೀಲಂಕಾ ಸೇನೆ ನಡುವೆ ವಾರ್ಷಿಕ ಜಂಟಿ ಸೇನಾ ಅಭ್ಯಾಸದಲ್ಲಿ ಪಾಲ್ಗೊಳ್ಳಲು ಶ್ರೀಲಂಕಾ ಸೇನಾ ತುಕಡಿಯೊಂದು ಇಂದು ಭಾರತಕ್ಕೆ ಆಗಮಿಸಿದೆ

ಎರಡು ದೇಶಗಳ ಸೇನಾಪಡೆಗಳ ನಡುವೆ ನಿಕಟ ಬಾಂಧವ್ಯ ಹೆಚ್ಚಿಸಲು ಹಾಗೂ ಹಾಲಿಯಿರುವ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವುದು ಜಂಟಿ ಸೇನಾ ಅಭ್ಯಾಸದ ಉದ್ದೇಶವಾಗಿದೆ

ಮತದಾನಕ್ಕೆ ಎಲ್ಲಾ ಮತಗಟ್ಟೆಗಳಲ್ಲಿ ಹೆಚ್ಚುವರಿ ವ್ಯವಸ್ಠೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಜಾರ್ಖಂಡ್ ಮುಖ್ಯ ಚುನಾವಣಾಧಿಕಾರಿ ವಿನಯಕುಮಾರ್ ಚೌಬೆ ಆಕಾಶವಾಣಿಗೆ ತಿಳಿಸಿದ್ದಾರೆ

ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ ಸೋಮವಾರದವರೆಗೆ ನಾಮಪತ್ರ ಹಿಂಪಡೆಯಲು ಅವಕಾಶವಿದೆ

ಹವಾಮಾನ ಬದಲಾವಣೆ ಕುರಿತ ರಾಷ್ಲೀಯ ಕ್ರಿಯಾಯೋಜನೆಯಡಿ ರಾಷ್ಲೀಯ ಕರಾವಳಿ ಅಭಿಯಾನವನ್ನು ಸರ್ಕಾರ ಆರಂಭಿಸಲಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಲೋಕಸಭೆಗೆ ತಿಳಿಸಿದ್ದಾರೆ ಕರಾವಳಿ ಮತ್ತು ಸಾಗರ ಪರಿಸರ ವ್ಯವಸ್ಸೆಗಳ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಕುರಿತಂತೆ ಉದ್ದೇಶಿತ ಅಭಿಯಾನ ಕಾರ್ಯ ನಿರ್ವಹಿಸಲಿದೆ ಎಂದು ತಿಳಿಸಿದರು

ಕೇಂದ್ರ ಸರ್ಕಾರದಿಂದ ಪ್ರಕಟಿಸಲಾಗಿರುವ ಎಲ್ಲಾ ಯೋಜನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ವಿಷಯಗಳು ಆಕಾಶವಾಣಿ ಮತ್ತು ದೂರದರ್ಶನ ಮತ್ತು ಸಂಬಂಧಿತ ಸಚಿವಾಲಯಗಳ ಸಹಕಾರದೊಂದಿಗೆ ಪ್ರಸಾರ ಭಾರತಿಯ ಮೂಲಕ ನಿಯಮಿತವಾಗಿ ಪ್ರಸಾರವಾಗಲಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾತ್ ಜಾವ್ದೇಕರ್ ಹೇಳಿದ್ದಾರೆ ಲೋಕಸಭೆಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ಸಚಿವ ಜಾವ್ನೇಕರ್ ಕೇಂದ್ರ ಸರ್ಕಾರದ ನೀತಿಗಳು ಮತ್ತು ಕಾರ್ಯಕ್ರಮಗಳ ಪ್ರಸಾರವನ್ನು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ತನ್ನ ಮಾಧ್ಯಮ ಘಟಕಗಳ ಮೂಲಕ ಕೈಗೆತ್ತಿಕೊಂಡಿದೆ ಎಂದು ಹೇಳಿದರು ನಾಥೂರಾಮ್ ಗೋಡ್ಸೆಗೆ ಸಂಬಂಧಿಸಿದಂತೆ ವರದಿಯಾಗಿರುವ ಹೇಳಿಕೆ ಕುರಿತಂತೆ ಲೋಕಸಭೆಯಲ್ಲಿಂದು ಬಿಜೆಪಿ ಸಂಸದೆ ಪ್ರಗ್ನಾ ಸಿಂಗ್ ಠಾಕೂರ್ ಕ್ಷಮಾಪಣೆ ಕೋರಿದ್ದಾರೆ ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಸದನದ ವಿವಿಧ ಪಕ್ಷಗಳ ನಾಯಕರ ಜೊತೆ ನಡೆಸಿದ ಸಭೆಯಲ್ಲಿ ಪ್ರಗ್ನಾ ಸಿಂಗ್ ಠಾಕೂರ್ ಮತ್ತೊಮ್ನೆ ಸದನದಲ್ಲಿ ಹೇಳಿಕೆ ನೀಡಬೇಕೆಂದು ನಿರ್ಧರಿಸಲಾಗಿದೆ ಎಂದರು ಈ ಹಿನ್ನೆಲೆಯಲ್ಲಿ ಪ್ರಗ್ಯಾ ಸಿಂಗ್ ಠಾಕೂರ್ ಬುಧವಾರ ವಿಶೇಷ ರಕ್ಷಣಾ ಗುಂಪಿನ ವಿಧೇಯಕದ ಚರ್ಚೆಯ ವೇಳೆ ತಾವು ಗೋಡ್ಡೆ ಅವರನ್ನು ಹೆಸರಿಸಿಲ್ಲ ಗೋಡ್ಡೆ ದೇಶಭಕ್ತ ಎಂದು ನಾನು ವಿವರಿಸಿಯೇ ಇಲ್ಲ ಎಂದು ಸ್ಪಷ್ನ ಪಡಿಸಿದರು ತಮ್ಮ ಹೇಳಿಕೆಯಿಂದ ಯಾರಿಗಾದರೂ ನೋವಾಗಿದ್ದರೆ ನಾನು ಅವರ ಕ್ಷಮೆ ಯಾಚಿಸುತ್ತೇನೆ ಎಂದು ತಿಳಿಸಿದರು ರಾಜ್ಞಸಭೆ ಇಂದು ಖಾಸಗಿ ಸದಸ್ನರ ನಿರ್ಣಯ ಕುರಿತಂತೆ ಚರ್ಚೆಯನ್ನು ಕೈಗೆತ್ತಿಕೊಂಡಿದೆ ರಾಜ್ಯಪಟ್ಟಿಯಲ್ಲಿರುವ ಕೆಲವು ವಿಷಯಗಳನ್ನು ಸಹವರ್ತಿ ಪಟ್ಟಿಗೆ ವರ್ಗಾಯಿಸಲು ಸಂವಿಧಾನದ ತಿದ್ದುಪಡಿ ಸೇರಿದಂತೆ ಅಗತ್ಯದ ಕ್ರಮಗಳಿಗೆ ಸಂಬಂಧಿಸಿದ ನಿರ್ಣಯ ಕುರಿತು ಚರ್ಚೆ ನಡೆಸುತ್ತಿದೆ ನಿರ್ಣಯವನ್ನು ಮಂಡಿಸಿದ ಎಂ ಡಿ ಎಂ ಕೆ ಸದಸ್ಯ ವ್ಲೆಕೋ ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತತ್ತೆ ಕಲ್ಪಿಸಬೇಕು ಎಂದು ಪ್ರಕಿಪಾದಿಸಿದರು

ಎಸ್ ಯಡಿಯೂರಪ್ಪ ಇಂದು ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಬೆಳಗಾವಿಯ ಅಥಣಿಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು ಮಾಜಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ ನಲ್ಲಿ ತಮ್ಮ ಅಭ್ಯರ್ಥಿ ಪರ ಪ್ರಜಾರ ನಡೆಸಿದರು

ಖಾನ್ಪುರದ ನೌಕಾಪಡೆ ಸಿಬ್ಬಂದಿಯ ಉಪಮುಖ್ಯಸ್ವೆಸ್ ಅಡ್ನಿರಲ್ ಎಂ ಎಸ್ ಪವಾರ್ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದರು

ಅಕ್ಸೋಬರ್ ಮೊದಲ ವಾರದಲ್ಲಿ ಆರಂಭಗೊಂಡ ಸರ್ಕಾರಿ ವಿರೋಧಿ ಪ್ರತಿಭಟನೆಯ ಹಿಂಸಾಚಾರ ಘಟನೆಗಳಲ್ಲಿ ಇದೊಂದು ಗಂಭೀರವಾದ ಘಟನೆಯಾಗಿದೆ

ಈ ಪಟ್ಟಣದಲ್ಲಿ ಒಂದು ದಿನದ ಹಿಂದೆ ಉದ್ರಿಕ್ತಗೊಂಡ ಪ್ರತಿಭಟನಾಕಾರರು ಇರಾನ್ ಕಾನ್ನುಲೇಟ್ ಕಚೇರಿಗೆ ಅಗ್ನಿಸ್ವರ್ಶ ಮಾಡಿದ್ದರು

ದೆಹಲಿ ಮಧ್ಯಪ್ರದೇಶ ಛಕ್ತೀಸ್ಫಡ ಮಹಾರಾಷ್ ಗುಜರಾತ್ ರಾಜಸ್ಲಾನ ಕರ್ನಾಟಕ ಗೋವಾ ಉತ್ತರ ಪ್ರದೇಶ ಹರಿಯಾಣ ಹಿಮಾಚಲ್ ಹಾಗೂ ಪಂಜಾಬ್ನಿಂದ ಒಂದು ಸಾವಿರಕ್ಕೂ ಹೆಚ್ಚು ಎನ್ಸಿಸಿ ಕೆಡೆಟ್ಗಳು ಚಾರಣದಲ್ಲಿ ಪಾಲ್ಗೊಂಡಿದ್ದಾರೆ

ಭಾರತದ ರಾಮ್ಕುಮಾರ್ ರಾಮನಾಥನ್ ಹಾಗೂ ಸುಮೀತ್ ನಾಗಾಲ್ ಪಾಕಿಸ್ತಾನದ ಎದುರಾಳಿಗಳೊಂದಿಗೆ ಪಂದ್ಯವನ್ನು ಸಮಗೊಳಿಸಿಕೊಂಡಿದ್ದಾರೆ